ಮೊದಲ ಬಾರಿಗೆ ವರ್ಚುವಲ್ ಹಾಗೂ ಭೌತಿಕ ಹೈಬ್ರಿಡ್ ಮಾದರಿಯಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಕೊರೊನಾ ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಈ ಬಾರಿ ಸಾರ್ವಜನಿಕ ಪ್ರವೇಶಕ್ಷೆ ಹಲವು ನಿಬಂಧನೆಗಳಿದ್ದರೂ ವರ್ಚುವಲ್ ವೇದಿಕೆ ಮೂಲಕ ಪ್ರದರ್ಶನವನ್ನು ವೀಕ್ಷಿಸುವ ವಿಶೇಷ ಅವಕಾಶ ಮಾಡಿಕೊಡಲಾಗಿದೆ ಸೂರ್ಯ ಕಿರಣ್ ಹಾಗೂ ಸಾರಂಗ್ ವಿಮಾನಗಳ ಜಂಟಿ ಪ್ರದರ್ಶನ ಈ ಬಾರಿಯ ಏರೋ ಇಂಡಿಯಾದ ಪ್ರಮುಖ ಆಕರ್ಷಣೆಯಾಗಿದೆ ವಾಯುಪಡೆಯ ಚಿನೂಕ್ ಅಪಾಚೆ ಸೇರಿದಂತೆ ಅತ್ಲಾಧುನಿಕ ಹೆಲಿಕಾಪ್ಸರ್ಗಳ ಪ್ರದರ್ಶನ ದೇಶದ ವಾಯುಪಡೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದೆ

ಮುಖ್ಯಮಂತ್ರಿ ಬಿ ಎಸ್

ಪ್ರದರ್ಶನ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಫಟನೆಗಳೂ ನಡೆಯದಂತೆ ಪೊಲೀಸರು ಬಿಗಿಭದ್ರತೆ ಕೈಗೊಂಡಿದ್ದು ಸಂಚಾರ ದಟ್ಟಣೆ ತಡೆಯಲು ಮಾರ್ಗ ಬದಲಾವಣೆಯನ್ನು ಮಾಡಿದ್ದಾರೆ ಯಲಹಂಕ ವಾಯುನೆಲೆಯಲ್ಲಿ ಇಂದಿನಿಂದ ಆರಂಭವಾಗಲಿರುವ ವೈಮಾನಿಕ ಪ್ರದರ್ಶನ ವೀಕ್ಷಣೆಗಾಗಿ ಆಗಮಿಸುವ ಜನರ ಅನುಕೂಲಕ್ಕಾಗಿ ಬಿಎಂಟಿಸಿ ವಿಶೇಷ ಬಸ್ಗಳ ವ್ಲವಸ್ಥೆ ಕಲ್ಪಿಸಿದೆ

ಎಚ್ಎಎಲ್ ಡಿಆರ್ಡಿಓ ಸೇರಿದಂತೆ ಅನೇಕ ಸಂಸ್ವೆಗಳು ತಮ್ಮ ಸಾಧನೆಗಳನ್ನು ಅನಾವರಣಗೊಳಿಸಲಿವೆ ಭಾರತ ಹೂಡಿಕೆ ನಾವೀನ್ನತೆ ಹಾಗೂ ರಕ್ಷಣಾ ವಲಯದ ಉತ್ಪಾದನಾ ಕೇಂದ್ರ ಎಂದು ಗುರುತಿಸಿಕೊಳ್ಲಲು ವಿಶ್ವದ ಅತ್ಯಂತ ಬಲಿಷ್ಟ ರಕ್ಷಣಾ ಆರ್ಥಿಕತೆಯನ್ನು ಹೊಂದಿದ ರಾಷ್ಲವಾಗಿ ಪರಿವರ್ತನೆಗೊಳ್ಳಲು ಏರೋ ಇಂಡಿಯಾ ಶ್ರದರ್ಶನ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ

ಹಾಗೆಯೇ ಸಕ್ಕರೆ ಕಾರ್ಖಾನೆಗಳು ದ್ರವ್ಯತೆ ಸ್ಥಾನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ತಿಳಿಸಿದ್ದಾರೆ ಸರ್ಕಾರದ ನೆರವನ್ನು ನೇರವಾಗಿ ರೈತರ ಬಾತೆಗಳಿಗೆ ಜಮಾ ಮಾಡಲಾಗಿದಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಕ್ಕರೆ ಕಾರ್ಖಾನೆಯು ರಾಷ್ಟೀಕೃತ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕಿನಲ್ಲಿ ಪ್ರತ್ಯೇಕ ಹಕ್ಕುದಾರರ ಖಾತೆಯನ್ನು ತೆರೆಯುತ್ತವೆ ಎಂದು ಮಾಹಿತಿ ನೀಡಿದ್ದಾರೆ

ನಿರ್ಧಾರ ಕೈಗೊಳ್ಳುವ ಪಾತ್ರಗಳಲ್ಲಿ ಭಾಗವಹಿಸಲು ಮಹಿಳೆಯರನ್ನು ಉತ್ತೇಜಿಸುವುದು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಮಹಿಳೆಯರ ಕೌಶಲ ಅಭಿವೃದ್ದಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ರೀಡೆ ಕಲೆ ಮುಂತಾದ ಅಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಪೋತ್ಸಾಹಿಸಲು ವಕ್ಷಿಗಳು ಗುಂಪುಗಳು ಎನ್ಜಿಬಗಳು ಮತ್ತು ಸಂಸ್ಥೆಗಳಿಗೆ ನಾರಿ ಶಕ್ತಿ ಪುರಸ್ಕರ ನೀಡಲಾಗುತ್ತದೆ

ಈ ಘಟನೆ ಸ್ವಾತಂತ್ರ್ಯ ಹೋರಾಟದ ಹೆಗ್ಗುರಾತಾಗಿದ್ದು

ಚೌರಿ ಚೌರ ಫಟನೆಯ ಶತಮಾನೋತ್ಸವ ಸಮಾರಂಭದ ಸ್ಮರಣಾರ್ಥ ಪ್ರಧಾನಮಂತ್ರಿ

ಈ ಸಮಾರಂಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಲ್ಗೊಳ್ಳಲಿದ್ದಾರೆ

ರಾಜ್ಯದ ಎಲ್ಲಾ ಜಿಲ್ಲೆಗಳ ಹುತಾತ್ಮರ ಸಮಾಧಿ ಬಳಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ